ಮಂಡನೆ ಸದನದಲ್ಲಿ ಗಂಭೀರ ಚರ್ಚೆ ಪ್ರಗತಿಯಲ್ಲಿ

ವೆಚ್ಚದ ಬಹು ಉದ್ದೇಶಿತ ಯೋಜನೆಗೆ ಕೇಂದ್ರ ಸಂಪುಟದ ಅನುಮೋದನೆ

ಸ್ವಾಗತ

ಹಿಮಾದಾಸ್ಗೆ ಚಿನ್ನದ ಪದಕ

ಡಿ ಕುಮಾರಸ್ವಾಮಿ ಇಂದು ಬೆಳಗ್ಗೆ ವಿಶ್ವಾಸಮತಯಾಚನೆ ನಿರ್ಣಯವನ್ನು ಮಂಡಿಸಿದ್ದು ಸದನದಲ್ಲಿ ಈಗ ಈ ಬಗ್ಗೆ ಗಂಭೀರ ಚರ್ಚೆ ಪ್ರಗತಿಯಲ್ಲಿದೆ ಕಲಾಪದ ಆರಂಭದಲ್ಲಿ ಮುಖ್ಯಮಂತ್ರಿ ಒಂದು ಸಾಲಿನ ನಿರ್ಣಯವನ್ನು ಮಂಡಿಸಿದರು

ವಿಶ್ವಾಸಮತ ನಿರ್ಣಯಕ್ಕೆ ಬಂಡಾಯ ಶಾಸಕರೂ ಬೆಂಬಲ ನೀದಿದರೆ ಮಾತ್ರ ಕರ್ನಾಟಕದ ಸರ್ಕಾರ ಉಳಿಯುತ್ತದೆ ಎಂದು ನಮ್ಮ ಬಾತ್ಮೀದಾರರು ವಿಶ್ಲೇಷಿಸಿದ್ದಾರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಕ್ರಿಯಾಲೋಪ ಎತ್ತಿ ಗೈರು ಆಗುವ ಶಾಸಕರ ಮೇಲೆ ಕ್ರಮ ಜರುಗಿಸುವ ಅಧಿಕಾರ ಪಕ್ಷಕ್ಕಿದೆ ಪಕ್ಷದ ಅಧಿಕಾರವನ್ನು ನಿರ್ಬಂಧಿಸುವ ಅಧಿಕಾರ ಯಾರಿಗೂ ಇಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದಾಗ ಬಿಜೆಪಿ ಮತ್ತು ಕಾಂಗ್ರೆಸ್ ಶಾಸಕರ ನಡುವೆ ಮಾತಿನ ಚಕಮಕಿ ನಡೆಯಿತು ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚನೆ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಫಟನೆ ನಡೆಯದಂತೆ ವಿಧಾನಸೌಧದ ಸುತ್ತಮುತ್ತ ಭಾರಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ

ವಿಶ್ಲಾಸಮತ ಯಾಚನೆ ಕಲಾಪದಿಂದ ದೂರ ಉಳಿಯುವ ಶಾಸಕರ ಮೇಲೆ ಕಾಯಿದೆಯನ್ವಯ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿವೆ ಈಗ ಪ್ರಮುಖವಾಗಿ ನಿನ್ನೆ ಸುಪ್ರೀಂಕೋರ್ಟ್ ರಾಜೀನಾಮೆ ನೀಡಿರುವ ಶಾಸಕರಿಗೆ ವಿಪ್ ಅನ್ವಯಿಸುವುದಿಲ್ಲ ಎಂದು ಹೇಳಿರುವ ಬಗ್ಗೆ ಚರ್ಚೆಯಾಗಿದೆ

ಅಲ್ಲದೆ ಎಂಬಿಬಿಎಸ್ನ ಅಂತಿಮ ವರ್ಷದ ಪರೀಕ್ಷೆಗಳಿಗೆ ರಾಷ್ಟೀಯ ನಿರ್ಗಮನ ಪರೀಕ್ಷೆ ಎಂದು ಹೆಸರಾಗಲಿದೆ ಮತ್ತು ಇದು ಸ್ನಾತಕೋತ್ತರ ವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶ ಪರೀಕ್ಷೆಯಾಗಲಿದೆ ಮಸೂದೆಯಲ್ಲಿ ನೀಟ್ ಪರೀಕ್ಷೆಗೆ ಅವಕಾಶ ಕಲ್ಪಿಸಲಾಗಿದೆ

ಎಂ ಕಲಿಫುಲ್ಡಾ ನೇತ್ಪತ್ನದ ಮೂವರು ಸಂಧಾನಕಾರರ ಸಮಿತಿಗೆ ಮನವಿ ಮಾಡಿತ್ತು ಸಂಧಾನ ಸಮಿತಿ ತನ್ನ ವರದಿಯನ್ನು ನ್ಯಾಯಾಲಯಕ್ಕೆ ಗೌಪ್ಯವಾಗಿ ಸಲ್ಲಿಸಬೇಕು ಎಂದು ಸೂಚನೆ ನೀಡಿತು ಉತ್ತರ ಪ್ರದೇಶ ವಿಧಾನಸಭೆಯ ಮುಂಗಾರು ಅಧಿವೇಶನ ಇಂದು ಆರಂಭವಾಯಿತು

ನೂತನ ನಗರಸಭಾ ಮಸೂದೆ ಕುರಿತಂತೆ ಅಧಿವೇಶನದಲ್ಲಿ ಚರ್ಚೆ ಆರಂಭಗೊಂಡಿದೆ ರಾಜ್ಯ ಸರ್ಕಾರ ನೂತನ ಮಸೂದೆಯನ್ನು ಮಂಡನೆ ಮಾಡಿ ಅಂಗೀಕಾರಕ್ಕೆ ಮನವಿ ಮಾಡಿತು ನಗರ ಸ್ಥಳೀಯ ಸಂಸ್ಣೆಗಳಲ್ಲಿ ಪಾರದರ್ಶಕತೆ ಭ್ರಷ್ಲಾಚಾರ ತದೆಗೆ ಈ ವಿಧೇಯಕವನ್ನು ಜಾರಿಗೆ ತರಲಾಗುತ್ತಿದೆ ಎಂದು ರಾಜ್ಯ ಸರ್ಕಾರ ತನ್ನ ಪ್ರಾಸ್ತಾವಿಕ ಭಾಷಣದಲ್ಲಿ ಉಲ್ಲೇಖಿಸಿದೆ

ಹೇಗ್ನಲ್ಲಿರುವ ನ್ಯಾಯಾಲಯ ನಿನ್ನೆ ತೀರ್ಪು ಪ್ರಕಟಿಸಿದ್ದು ಜಾಧವ್ಗೆ ವಿಧಿಸಿರುವ ಮರಣದಂಡನೆ ಶಿಕ್ಷೆಯು ಪರಿಣಾಮಕಾರಿ ಮರುಪರಿಶೀಲನೆಗೆ ಪಾಕಿಸ್ತಾನಕ್ಕೆ ನಿರ್ದೇಶನ ನೀಡಿದೆ

ಪಾಕಿಸ್ತಾನ ಈ ಮೊದಲಿನ ತೀರ್ಪಿನ ಮರುಪರಿಶೀಲನೆಗೆ ಪರಿಣಾಮಕಾರಿ ಅವಕಾಶ ಒದಗಿಸುವವರೆಗೆ ಜಾಧವ್ ಅವರಿಗೆ ನೀಡಲಾಗಿರುವ ಮರಣದಂಡನೆ ಶಿಕ್ಷೆ ಅಮಾನತ್ತಿನಲ್ಲಿರಲಿದೆ ಎಂದು ಐಸಿಜೆ ಹೇಳಿದೆ

ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಕುಲ್ಭೂಷಣ್ ಅವರ ಕುಟುಂಬದೊಂದಿಗೆ ಮಾತನಾಡಿದ್ದಾರೆ

ಕಾಂಗ್ರೆಸ್ ಪಕ್ಷ ಕೂಡ ಐಸಿಜೆ ತೀರ್ಪನ್ನು ಸ್ಲಾಗತಿಸಿದೆ

ಭಾರತೀಯ ನೌಕಾಪಡೆಯ ನಿವೃತ್ತ ಅಧಿಕಾರಿ ಕುಲ್ಭೂಷಣ್ ಜಾಧವ್ ಮರಣದಂಡನೆ ಶಿಕ್ಷೆಗೆ ತಡೆಯಾಜ್ಞೆ ನೀಡಿರುವ ಅಂತಾರಾಷ್ಟೀಯ ನ್ಯಾಯಾಲಯದ ತೀರ್ಪಿನ ಹಿನ್ನೆಲೆಯಲ್ಲಿ ಅವರನ್ನು ಬಿಡುಗಡೆ ಮಾದಬೇಕು ಎಂದು ಭಾರತ ಪಾಕಿಸ್ತಾನಕ್ಕೆ ಮನವಿ ಮಾಡಿದೆ ಈ ಕುರಿತಂತೆ ವಿದೇಶಾಂಗ ಸಚಿವ ಜೈಶಂಕರ್ ರಾಜ್ಯಸಭೆಯಲ್ಲಿ ಹೇಳಿಕೆ ನೀಡಿ ಅಂತಾರಾಷ್ಟೀಯ ನ್ಯಾಯಾಲಯ ಕಾನೂನನ್ನು ಎತ್ತಿ ಹಿಡಿದಿರುವುದರಿಂದ ಪಾಕಿಸ್ತಾನ ಕುಲಭೂಷಣ್ ಜಾದವ್ ಅವರನ್ನು ಬಿದುಗಡೆ ಮಾಡಬೇಕೆಂದು ಮನವಿ ಮಾಡಿದರು ವಿಯೆನ್ನಾದ ನಿಯಮಾವಳಿ ಅನ್ವಯ ಪಾಕಿಸ್ತಾನ ಅಂತಾರಾಷ್ಟೀಯ ನ್ಯಾಯಾಲಯದ ಕಾನೂನನ್ನು ಮಾನ್ಯ ಮಾಡಬೇಕು ಎಂದು ಭಾರತ ಒತ್ತಾಯಿಸುತ್ತದೆ ಎಂದರು

ಬಾಂಗ್ಲಾದೇಶದಲ್ಲಿ ನಿರಂತರ ಪ್ರವಾಹದಿಂದ ಪ್ರಮುಖ ನದಿಗಳು ಉಕ್ಕಿ ಹರಿಯುತ್ತಿವೆ ಪದ್ಮ ಜಮುನಾ ಮೇಘನಾ ತೀಸ್ತಾ ಗೊಗೋಟ್ ಮತ್ತು ಬ್ರಹ್ಮಪುತ್ರ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ